ಆಯೋಧ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭೂಮಿ ಪೂಜೆ

ನ್ನಾಯಾಲಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಇತ್ಸರ್ಥವನ್ನು ತ್ವರಿತಗೊಳಿಸಬೇಕೆಂದು ಉಪರಾಷ್ಟಪತಿ ಕರೆ

ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆರಂಭದ ಐತಿಹಾಸಿಕ ಕ್ಷಣಗಳಿಗೆ ಕಾತುರದಿಂದ ಎದುರು ನೋಡುತ್ತಿದೆ ವರ್ಜರಂಜಿತವಾಗಿ ಸಿಂಗಾರಗೊಂಡಿರುವ ಪುರಾಣ ಪ್ರಸಿದ್ದ ಅಯೋದ್ದೆ ಪಟ್ಟಣದಲ್ಲಿ ಭಾರತೀಯ ಸಂಸ್ಕತಿಯಲ್ಲಿ ಸರ್ವಜನ ಪೂಜಿತ ವ್ಯಕ್ತಿತ್ವಾದ ರಾಮಚಂದ್ರನ ಜನಸ್ತಳವೆಂದು ಗುರುತಿಸಲಾಗಿರುವಲ್ಲಿ ಮಂದಿರ ನಿರ್ಮಾಣಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದಾರೆ ಮಂದಿರ ನಿರ್ಮಾಣ ಶಂಕುಸ್ವಾಪನೆ ಸಂಬಂಧದ ಮೂರು ದಿನಗಳ ಧಾರ್ಮಿಕ ವಿಧಿ ವಿಧಾನಗಳ ಸಡಗರ ನಿನ್ನೆಯಿಂದಲೇ ಆರಂಭವಾಗಿದೆ ಪುರಾಣ ಪ್ರಸಿದ್ದ ಪವಿತ್ರ ಸರಯೂ ನದಿಯ ಘಾಟ್ಗಳನ್ನು ನಯನ ಮನೋಹರವಾಗಿ ಅಲಂಕರಿಸಲಾಗಿದ್ದು ದೀಪೋತ್ಸವಕ್ಕೆ ಸಿದ್ದತೆ ಪ್ರಗತಿಯಲ್ಲಿದೆ

ರಾಮಮಂದಿರ ನಿರ್ಮಾಣಕ್ಕೆ ನಾಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂಮಿ ಪೂಜೆ ನೆರವೇರಿಸಲು ಅವರೊಂದಿಗೆ ದೇಶದ ವಿವಿಧ ಭಾಗಗಳ ಪಲವಾರು ಧಾರ್ಮಿಕ ಮುಖಂಡರು ಪಾಗೂ ಸಾಧು ಸಂತರು ಭಾಗವಹಿಸುವ ನಿರೀಕ್ಷೆಯಿದೆ

ಆಯೋಧ್ಯೆಯ ಕೆಲವು ಗಣ್ಠರನ್ನು ಶ್ರೀ ರಾಮಜನ್ಮ ಭೂಮಿ ಶೀರ್ಥಕ್ಷೇತ್ರ ಟ್ರಸ್ಟ್ ಆಪ್ವಾನಿಸಿದೆ ಏತನ್ದದ್ದೆ ನಾಳಿನ ಐತಿಹಾಸಿಕ ಕ್ಷಣಗಳಿಗಾಗಿ ಆಯೋಧ್ಯೆಯ ಜನ ಕಾತುರದಿಂದ ಕಾಯುತ್ತಿದ್ದು ನಗರದೆಲ್ಲೆಡೆ ಪ್ಪುದ ವಾತಾವರಣ ನಿರ್ಮಾಣವಾಗಿದೆ ನಾಳೆ ನಡೆಯುವ ಪ್ರಧಾನ ಕಾಲಪದ ವೇಳೆ ದೇಶದಲ್ಲಿಡೆಯಿಂದ ವಿಶೇಷ ಆಮಂತ್ರಿಶಾಗಿರುವ ಸಾಧು ಸಂತರು ಧಾರ್ಮಿಕ ಪ್ರಮುಖರು ಉಪಸ್ಥಿತರಿರುತ್ತಾರೆ

ಅಯೋದ್ಧೆ ಪಟ್ಟಣದ ಕೆಲವು ಗಣ್ಯರಿಗೂ ಆಷ್ಟಾನ ಪತ್ರಿಕೆ ಕಳುಹಿಸಲಾಗಿದೆ ನಾಳೆ ಭೂಮಿ ಪೂಜೆಗೂ ಮುನ್ನ ಪ್ರಧಾನಮಂತ್ರಿಯವರು ಪ್ರಸಿದ್ಧ ಪನುಮಾನ್ಗಡಿ ಮಂದಿರಲದಲಿ ದರ್ಶನ ಪಡೆಯಲಿದ್ದಾರೆ ಆನಂತರ ಶ್ರೀರಾಮ ಜನ್ಮಭೂಮಿಯಲ್ಲಿ ಭಗವಾನ್ ರಾಮಲಲ್ಲಾನ ಮೂರ್ತಿಗೆ ಪೂಜೆ ಸಲ್ಲಿಸಲಿದ್ದಾರೆ ಈದಾದ ನಂತರ ಭೂಮಿ ಮೂಜೆ ಪಾಗೂ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ

ಇವರಲ್ಲದೇ ಎಶ್ವ ಒಂದೂ ಪರಿಷತ್ನ ಮಾಜ ಆದ್ವಕ್ಷ ದಿವಂಗತ ಅರೋಕ್ ಸಿಂಘಾಲ್ ಅವರ ಕುಟುಂಬದ ಮಹೇಶ್ ಭಾಗ್ಚಾಂದ್ಯಾ ಮತ್ತು ಪವನ್ ಸಿಂಘಾಲ್ ಅವರು ಭೂಮಿ ಮೂಜಾ ಕಾರ್ಯಕ್ರಮದಲ್ಲಿ ಮುಖ್ಯ ಯಜಮಾನರಾಗಿ ಭಾಗಿಯಾಗಲಿದ್ದಾರೆ ಎಂದು ಪೇಳಿದರು ಸುಪ್ರೀಂ ಕೋರ್ಟ್ ಪಾಗೂ ಇತರ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಇತ್ತರ್ಥವಡಿಸುವ ಪ್ರಕ್ರಿಯೆಯ ವೇಗವನ್ನು ಪೆಟ್ಟಸಲು ಸರ್ಕಾರ ಮತ್ತು ನ್ಕಾಯಾಂಗ ಸಪಕರಿಸಬೇಕೆಂದು ಉಪರಾಷ್ಟಪಕಿ ಎಂ ವೆಂಕಯ್ಕನಾಯ್ಡು ಇಂದು ಕರೆ ನೀಡಿದ್ದಾರೆ

ಐ ಆರ್ ಅಂಬೇಡ್ಕರ್ ಕಾನೂನು ಕಾಲೇಜನ ವಜ್ರಮಹೋತ್ಸವನ್ನು ವಿಡಿಯೋ ಕಾನ್ಫೆರೆನ್ಸ್ ಮೂಲಕ ಜಾಲನೆ ನೀಡಿ ಆವರು ಮಾತನಾಡಿದರು ನ್ಯಾಯಾಲಯಗಳಲ್ಲಿ ಇತ್ತರ್ಥಕ್ಕಾಗಿ ಬಾಕಿ ಉಳಿದಿರುವ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು ಶೀಘ್ರಗತಿಯಲ್ಲಿ ಪಾಗೂ ನ್ಯಾಯದಾನ ದೊರೆಯುವಂತಾಗಬೇಕು ಎಂದು ಅಭಿಪ್ರಾಯಪಟ್ಟರು ದುರ್ಬಲ ವರ್ಗಗಳ ಜನರಿಗೆ ಶಕ್ತಿ ತುಂಬುವಂತಪ ಕೆಲಸಕ್ಕೆ ಕಾನೂನು ವಿದ್ಕಾರ್ಥಿಗಳು ತಮ್ಮ ಜ್ಞಾನವನ್ನು ಬಳಸಿಕೊಳ್ಳಬೇಕು ವಿದ್ಕಾರ್ಥಿಗಳು ತಮ್ಮ ಕರ್ತವ್ಯವನ್ನು ಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ವ್ಯಕ್ತಿಪರತೆ ಪಾಗೂ ನೈಕಿಕೆಯನ್ನು ಪ್ರದರ್ಶಿಸಬೇಕು ಎಂದು ಅವರು ಸಲಪೆ ಮಾಡಿದರು ದೇಶದಲ್ಲಿ ಕೊರೊನಾ ಸೋಂಕು ಕಾಣಿಸಿಕೊಂಡ ನಂತರ ಈವರೆಗೆ ಎರಡು ಕೋಟಗೂ ಪಜ್ಜು ಸೋಂಕು ಮಾದರಿಗಳ ಪರೀಕ್ಷೆ ನಡೆಸುವ ಮೂಲಕ ಭಾರತ ಮಪತ್ವದ ಮೈಲಿಗಲ್ಲು ಸಾಧಿಸಿದೆ

ಕೊರೊನಾ ನಿರ್ವಪಣಾ ಕೇಂದ್ರದ ಮಾರ್ಗಸೂಚಿಯಡಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಸಾಧನೆಯನ್ನು ಮಾಡಿವೆ ತ್ವರಿತ ಪರೀಕ್ಷೆ ಪರಿಣಾಮಕಾರಿಯಾಗಿ ಸೋಂಕು ಪತ್ತೆ ಪಚ್ಚುವಿಕೆ ಮತ್ತು ಐಸೋಲೇಷನ್ ಚಿಕಿತ್ಸೆಯ ಉದ್ದೇಶಗಳನ್ನು ಆರೋಗ್ಯ ಸಚಿವಾಲಯ ನೀಡಿದ ಮಾರ್ಗದರ್ಶನದ ಪ್ರಕಾರ ರಾಜ್ಯಗಳು ಮತ್ತು ಕೇಂದ್ರ ಪ್ರದೇಶಗಳು ಆನುಸರಿಸುತ್ತಿವೆ ಈ ವಿಧಾನದ ಪರಿಣಾಮಕಾರಿ ಆನುಷ್ಟಾನದಿಂದಾಗಿ ದೇಶಾದ್ಯಂತ ಪರೀಕ್ಷಾ ಸಾಮರ್ಥ್ಯ ಪೆಚ್ಚಳವಾಗಿದೆ

ದೇಶದಲ್ಲಿ ಈವರೆಗೆ ದಾಖಲಾಗಿರುವ ಸಕ್ರಿಯ ಕೊರೊನಾ ಪ್ರಕರಣಗಳಿಂತ ಗುಣಮುಖರಾದವರ ಪ್ರಮಾಣ ದ್ವಿಗುಣಗೊಂಡಿದೆ